ರಾಜ್ಯದ ಕೈಗಾರಿಕೆಗಳಲ್ಲಿ ಸಿ ಮತ್ತು ಡಿ ದರ್ಜೆ ಹುದ್ದೆಗಳು ಕನ್ನಡಿಗರಿಗೆ ಮೀಸಲು ಪರತ್ತು ನೀತಿಗೆ ಸಚಿವ ಸಂಪುಟದ ಒಪ್ಪಿಗೆ

ಕೊಪ್ಪಳ ಜಿಲ್ಲೆಯ ಗಂಗಾವತಿ ರಾಯಚೂರು ಜಿಲ್ಲಾ ವ್ಯಾಪ್ತಿಯ ಮಾನ್ಹಿ ಸಿಂಧನೂರು ಹಾಗೂ ರಾಯಚೂರು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಜೇವರ್ಗಿ ಹಾಗೂ ಸೇಡಂ ಯಾದಗಿರಿ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಸೊಂಡೂರು ಹಾಗೂ ಸಿರಗುಪ್ಪ ತಾಲೂಕುಗಳನ್ನು ಬರ ಪೀಡಿತ ಎಂದು ಘೋಷಿಸಲಾಗಿದೆ

ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಆಯಾ ಜಿಲ್ಲಾಡಳಿತಗಳು ಸದ್ಯದಲ್ಲಿಯೇ ಬೆಳೆ ಹಾನಿ ಕುರಿತು ಸಮೀಕ್ಷೆ ನಡೆಸಿ ಸಮಗ್ರ ವರದಿಯನ್ನು ಸಲ್ಲಿಸುವಂತೆ ಸೂಚಿಸಲಾಗಿದೆ

ನೆರೆ ಪರಿಹಾರ ಕಾರ್ಯದಲ್ಲಿ ರಾಜ್ಯ ಸರ್ಕಾರ ಹಿಂದೆ ಬಿದ್ದಿಲ್ಲ ಎಂದು ಮುಖ್ಯಮಂತ್ರಿ ಬಿ

ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರಿಗೆ ರಾಜ್ಯದ ನೆರೆ ಶ್ಯಿತಿಗತಿ ಬಗ್ಗೆ ವಿವರ ನೀಡಿದ್ದು ಕೇಂದ್ರ ಸಹಕಾರ ನೀಡಿದರೆ ಪರಿಹಾರ ಕಾರ್ಯ ಮತ್ತಪ್ಟು ಚುರುಕುಗೊಳಸಬಹುದಾಗಿದೆ ಎಂದು ತಿಳಿಸಿದ್ದಾಗಿ ಹೇಳಿದರು ನೆರೆ ಪರಿಹಾರ ಕಾರ್ಯದಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬ ವಿಧಾನಸಭೆಯ ಪ್ರತಿ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದು ಅವರು ಹೇಳಿದರು ಟಪ್ಪು ಸುಲ್ತಾನ್ ಪಠ್ಠ ವಿಷಯಕ್ಕೆ ಸಂಬಂಧಿಸಿದಂತೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸಮಿತಿ ರಚಿಸಿದ್ದು ವರದಿ ಬಂದ ನಂತರ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಯಡಿಯೂರಪ್ಪ ತಿಳಿಸಿದರು

ಓಟದಲ್ಲಿ ಸಮಾಜದ ಎಲ್ಲ ವರ್ಗಗಳ ಲಕ್ಷಾಂತರ ಜನ ಪಾಲ್ಗೊಂಡರು ಗುಜರಾತ್ನ ಕೇವಡಿಯಾದಲ್ಲಿನ ಸರ್ದಾರ್ ಪಟೇಲರ ಬೃಹತ್ ಏಕತಾ ಪ್ರತಿಮೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪುಷ್ಪನಮನ ಸಲ್ಲಿಸಿ ಏಕತಾ ಪ್ರತಿಜ್ಞಾ ವಿಧಿ ಬೋಧಿಸಿದರು

ಬೆಂಗಳೂರಿನಲ್ಲಿ ನಡೆದ ಶ್ರಧಾನ ಸಮಾರಂಭದಲ್ಲಿ ಏಕತಾ ಓಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ ನಂತರ ಐನೂರಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಒಗ್ಗೂಡಿಸಿ ಅಖಂಡ ಭಾರತ ನಿರ್ಮಿಸುವಲ್ಲಿ ಸರ್ದಾರ್ ಪಟೇಲ್ ಮಹತ್ವದ ಪಾತ್ರ ವಹಿಸಿದರು ಎಂದು ಹೇಳಿದರು

ಕ್ಷಿಪ್ರವಾಗಿ ಪೊಲೀಸ್ ನೆರವು ಅಗ್ನಿ ಶಾಮಕ ಸಹಾಯ ಅಥವಾ ಅಂಬುಲೆನ್ಸ್ನ ಸೇವೆ ದೊರಕಲಿದೆ

ಎಂ

ಸಚಿವ ಸಂಪುಟ ಸಭೆಯ ನಂತರ ಸಂಸದೀಯ ವ್ಯವಹಾರಗಳ ಬಾತೆ ಸಚಿವ ಜೆ

ಮಾಧುಸ್ವಾಮಿ ಬೆಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದರು

ಜವಳಿ ಮತ್ತು ಸಿದ್ದ ಉಡುಪುಗಳ ತಯಾರಿಕಾ ಕಾರ್ಖಾನೆಗಳಿಗೆ ಹೆಚ್ಚಿನ ಸಬ್ಲಡಿ ನೀಡಲು ನಿರ್ಧರಿಸಲಾಗಿದೆ ನೂತನ ನೀತಿ ಅಡಿ ಉದ್ದಮವನ್ನು ನಾಲ್ಲು ವಲಯಗಳನ್ನಾಗಿ ಗುರುತಿಸಿ ವಿಶೇಷ ಪ್ರೋತ್ಸಾಹ ನೀಡಲು ಉದ್ದೇತಿಸಲಾಗಿದೆ ಎಂದು ಸಚಿವರು ತಿಳಿಸಿದರು ಕನ್ನಡ ಭಾಷಿಕ ಪ್ರಾಂತಗಳನ್ನು ಒಗ್ಗೂಡಿಸಿದ ಏಕೀಕರಣ ದಿನವಾಗಿ ನವೆಂಬರ್ ಒಂದನ್ನು ಕರ್ನಾಟಕ ರಾಜ್ಲೋತ್ವವಾಗಿ ಆಚರಿಸಲಾಗುತ್ತದೆ

ದೇತಾದ್ಯಂತ ಹಾಗೂ ಜಗತ್ತಿನಾದ್ಯಂತ ಹಬ್ಬಿ ಹರಡಿಕೊಂಡಿರುವ ಕನ್ನಡಿಗರು ಇಂದು ವಿಶೇಷವಾಗಿ ಹಾಗೂ ಅರ್ಥಮೂರ್ಣವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದಾರೆ ಕನ್ನಡ ಧ್ವಜದ ತೋರಣದೊಂದಿಗೆ ಜಾಥಾ ಸ್ತಬ್ನ ಚಿತ್ರಗಳ ಮೆರವಣಿಗೆ ಕನ್ನಡ ಭಾಷೆಯ ಬೆಳವಣಿಗೆ ಕುರಿತು ಚಿಂತನ ಮಂಥನ ಸಾಂಸ್ಪತಿಕ ಹಾಗೂ ಸಾಹಿತ್ವಿಕ ಕಾರ್ಯಕ್ರಮಗಳು ಅಯೋಜತವಾಗಿವೆ

ಮುಖ್ಯಮಂತ್ರಿಯವರು ನೀಡಿ ಗೌರವಿಸಲಿದ್ದಾರೆ

ಬರುವ ಭಾನುವಾರದ ವರೆಗೆ ರಭಸದ ಗಾಳಿ ಬೀಸಲಿದ್ದು ಮೀನುಗಾರರು ಸಮುದ್ರಕ್ಷೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಿದೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವ ಹಿನ್ನೆಲೆ ಕ್ನಾರ್ ಚಂಡಮಾರುತ ಮತ್ತೆ ಅರಲ್ಲೀ ಸಮುದ್ರದತ್ತ ಮುಖಿ ಮಾಡುವ ಸಾಧ್ಯತೆ ಇದ್ದು ರಾಜ್ಯದ ಕರಾವಳಿಗುಂಟ ಬಿರುಸಿನ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ವರಿಸಿದೆ ವಿವಿಧ ರೈತಪರ ಸಂಘಟನೆಗಳು ಪ್ರಸ್ತಾವಿತ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಆರ್

ಇ ಪಿ

ರೈತ ಮುಖಂಡ ಕೋಡಿಹಳ್ಳ ಚಂದ್ರಶೇಖರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಕರ ವಿನಾಯಿತಿ ನೀಡಿ ಅನ್ಹ ದೇತಗಳಿಂದ ಕೃಷಿ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳುವುದರಿಂದ ದೇಶಿ ಕೃಷಿಯ ಆರ್ಥಿಕತೆ ಹದಗೆಡಲಿದೆ ಹ್ಯೆನುಗಾರಿಕೆ ತೋಟಗಾರಿಕೆ ಸೇರಿದಂತೆ ಕೃಷಿಕರಿಗೆ ಪರ್ಯಾಯ ಆದಾಯ ತಂದುಕೊಡಬಲ್ಲ ಎಲ್ಲ ಕೃಷಿ ಪೂರಕ ಚಟುವಟಕೆಗಳಿಗೆ ಈ ಒಪ್ಪಂದ ಪೂರ್ಣವಿರಾಮ ಹಾಕಲಿದೆ ಎಂದು ಆರೋಪಿಸಿದರು ಪ್ರಸ್ತಾವಿತ ಒಪ್ಪಂದವನ್ನು ಮರುಪರಿಶೀಲಿಸುವಂತೆ ರೈತ ಮುಖಂಡರು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು

ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಹೋಬಳಿ ಕೇಂದ್ರವನ್ನು ತಾಲೂಕು ಕೇಂದ್ರವಾಗಿ ಘೋಷಿಸಿ ರಾಜ್ಯ ಸಚಿವ ಸಂಪುಟ ಅನುಮೋದಿಸಿದ ಹಿನ್ನೆಲೆ ನಿನ್ನೆ ಜನ ಸಂಭ್ರಮಿಸಿದರು

ದಾವಣಗೆರೆ ಮಹಾನಗರ ಪಾಲಿಕೆ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ನಿನ್ನೆ ಅವಧಿ ಮುಕ್ತಾಯಗೊಂಡಿದ್ದು

ರಾಜ್ದದ ಕೈಗಾರಿಕೆಗಳಲ್ಲಿ ಸ ಮತ್ತು ಡಿ ದರ್ಜೆ ಹುದ್ದೆಗಳು ಕನ್ನಡಿಗರಿಗೆ ಮೀಸಲು ಪರತ್ತು ನೀತಿಗೆ ಸಚಿವ ಸಂಪುಟದ ಒಪ್ಪಿಗೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು